ಪಿ

ಛತ್ತೀಸ್ಗಢದ ದಂತೇವಾದ ಜಿಲ್ಲೆಯಲ್ಲಿ ಇಬ್ಬರು ನಕ್ಸಲರ ಬಂಧನ

ಉಪಚುನಾವಣೆಯ ಮತದಾನ ಪ್ರಗತಿಯಲ್ಲಿ ದಕ್ಷಿಣ ಚೀನಾ ಸಾಗರ ವಲಯದಲ್ಲಿ ಭಾರತ ಸಿಂಗಾಪೂರ ಜಂಟಿ ನೌಕಾಸಮರಾಭ್ಯಾಸ ಹಿ

ಅಸ್ಸಾಂನಲ್ಲಿಂದು ಭಾರತ ಮುಕ್ತ ಅಂತಾರಾಷ್ಟೀಯ ಬಾಕ್ಸಿಂಗ್ ಪಂದ್ಯಾವಳಿ ಆರಂಭ

ಬಿಜೆಪಿ ನೇತೃತ್ವದ ಎನ್ಡಿಎ ಜೊತೆ ಗುರುತಿಸಿಕೊಂಡಿದ್ದ ರಾಜ್ಭರ್ ಮೈತ್ರಿಕೂಟ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ ಹಿನ್ನೆಲೆಯಲ್ಲಿ ಈ ಕ್ರಮ ಕ್ವೆಗೊಳ್ಳಲಾಗಿದೆ ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ರಾಜಭರ್ ತಮ್ಮ ಪಕ್ಷದ ಲಾಂಛನದೊಂದಿಗೆ ಪ್ರತ್ಯೇಕವಾಗಿ ಹಲವು ಸ್ಥಾನಗಳಿಗೆ ಸ್ಪರ್ಧಿಸಿದ್ದರು ರಾಜ್ಭರ್ ವಜಾ ಕುರಿತ ಯೋಗಿ ಆದಿತ್ಯನಾಥ್ ಶಿಫಾರಸ್ಸಿಗೆ ರಾಜ್ಯಪಾಲ ರಾಮ್ನಾಯಕ್ ಅನುಮೋದನೆ ನೀಡಿದ್ದಾರೆ ಎಂದು ಅಲ್ಲಿಯ ರಾಜಭವನದ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಲಾಗಿದೆ ರಾಜ್ಭರ್ ಉತ್ತರಪ್ರದೇಶದ ಸಚಿವ ಸಂಪುಟದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ದಿವ್ಯಾಂಗರ ಜನರ ಸಬಲೀಕರಣ ಇಲಾಖೆ ನೋಡಿಕೊಳ್ಳುತ್ತಿದ್ದರು

ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಡಿಯಲ್ಲಿ ವಿವರ ನೀಡಿದ ಚುನಾವಣಾ ಆಯೋಗದ ಉಪ ಆಯುಕ್ತ ಉಮೇಶ್ ಸಿನ್ಞಾ ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಸೇರಿದಂತೆ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ

ದೆಹಲಿಯ ಚಾಂದಿನಿ ಚೌಕ್ ಕ್ವೇತ್ರದ ಮತಗಟ್ಟೆಯೊಂದರ ಮರು ಚುನಾವಣೆ ಕೂಡಾ ನಿನ್ನೆ ನಡೆಯಿತು

ಲೋಕಸಭಾ ಚುನಾವಣೆಯ ಎಲ್ಲಾ ಹಂತಗಳ ಮತದಾನ ಹಾಗೂ ಒದಿಶಾ ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ ರಾಜ್ಯ ವಿಧಾನಸಭೆಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆ ಗುರುವಾರ ನಡೆಯಲಿದೆ ಮತ ಎಣಿಕೆ ವೇಳೆ ಕಾಲಕಾಲಕ್ಕೆ ಅಧಿಕೃತ ಫಲಿತಾಂಶ ಪ್ರಕಟಿಸಲು ಆಕಾಶವಾಣಿ ಎಲ್ಲಾ ಸಿದ್ದತೆ ಮಾಡಿದೆ

ಲೋಕಸಭಾ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಗಳು ಹೊರ ಬಿದ್ದಿದ್ದು ಬಹುತೇಕ ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರಕ್ಕೆ ಮರಳಲಿದೆ ಎಂದು ತಿಳಿಸಿವೆ

ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ವಿವಿಧ ಪಕ್ಷಗಳ ರಾಜಕಾರಣಿಗಳು ತಮ್ಮ ಪ್ರಚಾರ ಭಾಷಣಗಳಲ್ಲಿ ನಾಗರಿಕರ ಸಮಸ್ಯೆಗಳು ಮತ್ತು ಸಾರ್ವಜನಿಕ ವಿಷಯಗಳಿಗೆ ಬದಲಾಗಿ ವೈಯಕ್ತಿಕ ವಾಗ್ದಾಳಿ ನಡೆಸಿರುವುದು ಖೇದಕರ ಎಂದು ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಗು ತಿಳಿಸಿದ್ದಾರೆ ಇತ್ತೀಚೆಗೆ ಕೊಸ್ವರಿಕಾದ ಶಾಂತಿ ವಿಶ್ವವಿದ್ಯಾಲಯ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ದು ಅವರಿಗೆ ಗೌರವ ಡಾಕ್ಸರೇಟ್ ಪ್ರದಾನ ಮಾಡಿದ ಹಿನ್ನೆಲೆಯಲ್ಲಿ ಬಂಧು ಮಿತ್ರರು ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಜಕಾರಣಿಗಳು ತಾವು ಪರಸ್ಪರ ಪ್ರತಿಸ್ಪರ್ಧಿಗಳಷ್ಟೇ ಆದರೆ ಶತ್ರುಗಳಲ್ಲ ಎಂಬುದನ್ನು ಅರಿಯಬೇಕು ವಾಗ್ದಾಳಿ ನಡೆಸುವಾಗ ಬಳಸುವ ಪದಗಳ ಬಗ್ಗೆ ಜಾಗೃತಿ ವಹಿಸಬೇಕು ಎಂದರು ಈ ವಿಷಯ ಕುರಿತು ರಾಜಕೀಯ ಪಕ್ಷಗಳು ನಾಗರಿಕರು ಮತ್ತು ಮಾಧ್ಯಮಗಳು ಜಾಗೃತಿ ವಹಿಸಬೇಕು ಎಂದು ಸಲಹೆ ನೀಡಿದ ಅವರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಮತ್ತು ಇತರ ನಾಗರಿಕ ಪ್ರತಿನಿಧಿಗಳ ಸ್ಥಾನ ಗೌರವ ಕಾಪಾಡುವುದು ಅಗತ್ಯ ಎಂದು ತಿಳಿಸಿದರು

ಈ ಪೈಕಿ ಒಬ್ಬನ ಪತ್ತೆಗೆ ಭಾರಿ ಮೊತ್ತದ ಬಹುಮಾನವನ್ನು ಘೋಷಿಸಲಾಗಿತ್ತು ಬಾರ್ಸೂರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಗ್ನಾರ್ ಗ್ರಾಮದ ಸಮೀಪ ಭದ್ರತಾಪಡೆಗಳ ಜಂಟಿ ತಂಡ ಇವರನ್ನು ಬಂಧಿಸಿದೆ ಬಂಧಿತರ ಬಳಿ ಇದ್ದ ನಾಡಬಾಂಬ್ಗಳು ನಕ್ಸಲ್ ಘೋಷಣೆಯ ಬ್ಯಾನರ್ ಮತ್ತು ಪೋಸ್ಸರ್ಗಳನ್ನು ವಶಪದಿಸಿಕೊಳ್ಳಲಾಗಿದೆ

ಈ ಪೋರ್ಟಲ್ ಮೂಲಕವೇ ಕಾನೂನಿನ ಪ್ರಕಾರ ಕಂಪನಿಗಳು ಅರ್ಜಿಗಳನ್ನು ಭರ್ತಿಮಾದಿ ಸಲ್ಲಿಸಬಹುದಾಗಿದೆ ಪೋರ್ಟಲ್ನ ಮೂರನೇ ಆವೃತ್ತಿ ಇನ್ನೊಂದು ವರ್ಷದಲ್ಲಿ ಬಿಡುಗಡೆ ಯಾಗಲಿದ್ದು ಆ ಸಂದರ್ಭದಲ್ಲಿ ಕೃತಕ ಬುದ್ದಿಮತ್ತೆ ಪರಿಚಯಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿರುವ ನಾವ್ಡಾ ಮತ್ತು ಕಂಡಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಪ್ರಗತಿಯಲ್ಲಿದೆ

ಕಾಂಗ್ರೆಸ್ ಶಾಸಕರು ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನೀದಿ ನಂತರ ಆದಳಿತಾರೂಥ ತ್ಬಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಹಿನ್ನೆಲೆಯಲ್ಲಿ ಈ ಸ್ಥಾನಗಳು ತೆರವಾಗಿದ್ದವು ದಕ್ಷಿಣ ಚೀನಾ ಸಮುದ್ರದಲ್ಲಿ ನಿನ್ನೆ ಭಾರತ ಸಿಂಗಾಪುರ ನೌಕಾಪಡೆಗಳ ದ್ವಿಪಕ್ಷೀಯ ನೌಕಾ ಸಮರಾಭ್ಯಾಸ ಸಿಂಬೆಕ್ಸ್ ನಡೆಯಿತು

ಭಾರತ ಮತ್ತು ಸಿಂಗಾಪುರ ಸೇನಾ ಬಾಂಧವ್ಯ ನಿಕಟವಾಗಿದ್ದು ಪ್ರಸಕ್ತ ಜಂಟಿ ಸಮರಾಭ್ಯಾಸದಿಂದ ಬಾಂದವ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ವಿಶ್ಲೇಷಿಸಲಾಗಿದೆ ಅಮೆರಿಕದ ಹಿತಾಸಕ್ತಿಗಳ ಮೇಲೆ ದಾಳಿ ನಡೆಸಿದಲ್ಲಿ ಇರಾನ್ ವಿನಾಶಗೊಳ್ಳಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ

ಅಮೆರಿಕದ ಪ್ರಬಲ ಶತ್ರು ರಾಷ್ಟ್ ಎಂದು ಪರಿಗಣಿಸಲಾಗಿರುವ ಇರಾನ್ ವಿರುದ್ದದ ದಾಳಿ ಕುರಿತು ಟ್ರಂಪ್ ಸಚಿವ ಸಂಪುಟದಲ್ಲಿ ಭಿನ್ನಾಭಿಪ್ರಾಯ ತಲೆದೋರಿದೆ ಎಂದು ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿವೆ ಟ್ರಂಪ್ ಅವರ ದೀರ್ಘಕಾಲದ ರಾಷ್ಟೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ವನ್ ಅವರು ಇರಾನ್ ವಿರುದ್ದ ಕಠಿಣ ನಿಲುವು ಹೊಂದಿದ್ದರೆ ಸಂಪುಟದ ಇತರರು ಈ ನಿಲುವಿಗೆ ವಿರೋಧ ವ್ಯಕ್ತಪದಿಸಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾದಿವೆ ಈ ಮಧ್ಯೆ ಇರಾನ್ ವಿರುದ್ದ ಮತ್ತೊಂದು ಯುದ್ದ ನಡೆಯವ ಸಂಭವನೀಯತೆಯನ್ನು ಇರಾನ್ ವಿದೇಶಾಂಗ ಸಚಿವರು ತಳ್ಳಿಹಾಕಿದ್ದಾರೆ ದ್ವಿತೀಯ ಇಂಡಿಯಾ ಓಪನ್ ಅಂತಾರಾಷ್ಟೀಯ ಬಾಕ್ಸಿಂಗ್ ಪಂದ್ಯಾವಳಿ ಗುವಾಹತಿಯಲ್ಲಿಂದು ಆರಂಭಗೊಳ್ಳಲಿದೆ

ಇಂದು ಮೊದಲ ಸುತ್ತಿನ ಪಂದ್ಯಗಳು ನಡೆಯಲಿದ್ದು ನಾಳೆ ನಾಡಿದ್ದು ಕ್ವಾರ್ಟರ್ ಫೈನಲ್ಸ್ ಮತ್ತು ಸೆಮಿಫೈನಲ್ಸ್ ಪಂದ್ಯಗಳು ಜರುಗಲಿವೆ

ಜಿ ವಿಭಾಗದಲ್ಲಿ ಮೇರಿಕೋಮ್ ಸ್ವರ್ಧಿಸಲಿದ್ದಾರೆ